ದೇಶೀಯ ವಿಮಾನ ಕಾರ್ಯಾಚರಣೆ ಪುನಾರಂಭಿಸುವ ಸಂಬಂಧ ಸಿದ್ದತೆ ಆರಂಭ ಶೀಘ್ರ ಸರ್ಕಾರದಿಂದ ನಿರ್ಧಾರ ಪ್ರಕಟ ನಾಗರಿಕ ವಿಮಾನಯಾನ ಖಾತೆ ಸಚಿವ ಹರ್ದಿಪ್ಸಿಂಗ್ ಪುರಿ

ಇದೇ ರೀತಿ ಸಂಯುಕ್ತ ಅರಬ್ ರಾಷ್ಟಗಳು ಹಾಗೂ ಇನ್ನಿತರೆ ವಿವಿಧ ದೇಶಗಳಲ್ಲಿ ಸಿಲುಕಿರುವ ಭಾರತೀಯರನ್ನು ವಿಮಾನದ ಮೂಲಕ ಅಲ್ಲದೇ ವಾಯುಪಡೆಯ ವಿಶೇಷ ಹದಗುಗಳ ಮೂಲಕವೂ ಸ್ವದೇಶಕ್ಕೆ ಕರೆತರಲಾಗುತ್ತಿದೆ

ಕೆನಡಾ ರಷ್ಯಾ ಯೂರೋಪ್ ಆಸ್ತೇಲಿಯಾ ಅಮೆರಿಕ ಮತ್ತು ಗಲ್ಪ್ ರಾಷ್ಟ್ಗಳಲ್ಲಿ ಸಿಲುಕಿರುವ ಭಾರತೀಯರು ಈ ವಿಮಾನಗಳಲ್ಲಿ ಆಗಮಿಸಲಿದ್ದಾರೆ

ಖಾಸಗಿ ಟಿವಿ ವಾಹಿನಿಯೊಂದಕ್ಕೆ ಮಾತನಾಡಿರುವ ಸಚಿವರು ಸಾಮಾಜಿಕ ಅಂತರದ ಕಠಿಣ ನಿರ್ಬಂಧಗಳನ್ನು ಅಳವದಿಸಿಕೊಂದು ಜನರು ಪ್ರವಾಸ ಕೈಗೊಳ್ಳಬೇಕಾಗುತ್ತದೆ ಎಂದು ಮುನ್ಸೂಚನೆ ನೀಡಿದ್ದಾರೆ ಆದರೆ ವಿಮಾನ ಕಾರ್ಯಾಚರಣೆಗೆ ಸಂಬಂಧಿಸಿದ ನಿಯಮಾವಳಿಗಳಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಎಂದು ಹೇಳಿರುವ ಹರ್ದಿಪ್ಸಿಂಗ್ ಪುರಿ ಒಮ್ಮೆ ವಿಮಾನ ನಿಲ್ದಾಣಗಳು ಪುನರಾರಂಭಗೊಂಡರೆ ಉದ್ದದ ಸರತಿ ಸಾಲುಗಳಿಗೆ ಅವಕಾಶ ನೀಡುವುದಿಲ್ಲ ಜನರು ವಿಮಾನ ನಿಲ್ದಾಣಗಳಿಗೆ ನಿಗಧಿತ ಸಮಯಕ್ಕೆ ಮುನ್ನ ತಲುಪಬೇಕು ಲಗ್ಗೇಜು ಪ್ರಮಾಣ ತಗ್ಗಿಸುವ ಭೋಜನ ಸೇವೆಗಳನ್ನು ನಿಲ್ಲಿಸುವ ಸಾಧ್ಯತೆಯಿದೆ ಎಂದು ತಿಳಿಸಿದ್ದಾರೆ ವಿಮಾನ ಸಂಸ್ಥೆಗಳೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಈ ಎಲ್ಲಾ ಅಂಶಗಳ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಲಾಕ್ಡೌನ್ ಅವಧಿಯಲ್ಲಿ ನೂರಾರು ಲೈಫ್ಲೈನ್ ಉಡಾನ್ ವಿಮಾನಗಳು ದೇಶಾದ್ಯಂತ ಈವರೆಗೆ ಅಗತ್ಯದ ಪೂರೈಕೆಗಳನ್ನು ಸಾಗಾಣಿಕೆ ಮಾಡುತ್ತಿವೆ ಎಂದೂ ನಾಗರಿಕ ವಿಮಾನಯಾನ ಸಚಿವರು ಹೇಳಿದರು

ಗಂಟಲು ದ್ರವದ ಮಾದರಿಯನ್ನು ಪರೀಕ್ಷೆಗೆ ಕಳುಹಿಸಲಾಗಿದ್ದು ಕೊರೊನಾ ಸೋಂಕಿನಿಂದಾಗಿ ಈ ಮಹಿಳಿ ಮೃತಪಟ್ಟಿರುವುದಾಗಿ ನಿನ್ನೆ ಬಂದಿರುವ ವರದಿಯಲ್ಲಿ ದೃಢಪಟ್ಟಿದೆ

ವಲಸೆ ಕಾರ್ಮಿಕರನ್ನು ನಿನ್ನೆ ಮಧ್ಯಾಹ್ವದಿಂದಲೇ ರೈಲು ನಿಲ್ದಾಣಕ್ಕೆ ಕರೆತರುವ ಕಾರ್ಯ ನಡೆಯಿತು ನಂತರ ವಿಶೇಷ ಜಾಗರೂಕತೆಯೊಂದಿಗೆ ಹಲವು ಮುಂಜಾಗ್ರತೆಗಳ ಸೂಚನೆಯೊಂದಿಗೆ ಅವರನ್ನು ಬೀಳ್ನೊ ಡಲಾಯಿತು

ಹರ್ಷವರ್ಧನ್ ನಿನ್ನೆ ವಿಡಿಯೋ ಸಂವಾದದ ಮೂಲಕ ಪರಾಮರ್ಶೆ ನಡೆಸಿದರು ಅರುಣಾಚಲ ಪ್ರದೇಶ ಅಸ್ಪಾಂ ಮಣಿಪುರ ಮೇಫಾಲಯ ಮಿಜೋರಾಂ ನಾಗಾಲ್ಯಾಂಡ್ ತ್ರಿಪುರಾ ಹಾಗೂ ಸಿಕ್ಕಿಂ ರಾಜ್ಯಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈಶಾನ್ಯ ರಾಜ್ಯಗಳ ಬಹುತೇಕ ಪ್ರದೇಶಗಳು ಹಸಿರು ವಲಯದಲ್ಲಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ

ರಾಜ್ಯಗಳಲ್ಲಿ ಕಿತ್ತಳೆ ವಲಯಗಳನ್ನು ಹಸಿರುವಲಯಗಳನ್ನಾಗಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಬೇಕೆಂದು ಸಲಹೆ ನೀಡಿದ ಡಾ ಹರ್ಷವರ್ಧನ್ ವಲಸೆ ಕಾರ್ಮಿಕರು ವಿದ್ಯಾರ್ಥಿಗಳು ಹಾಗೂ ವಿದೇಶಗಳಿಂದ ಹಿಂತಿರುಗುವವರ ಮೇಲೆ ತೀವ್ರ ನಿಗಾ ಇರಿಸಿ ಅವರನ್ನು ನಿಯಮಗಳಂತೆ ಆರೋಗ್ಯ ತಪಾಸಣೆಗೊಳಪಡಿಸಿ ಕ್ವಾರಂಟೈನ್ನಲ್ಲಿ ಇರಿಸಬೇಕೆಂದು ಈಶಾನ್ಯ ರಾಜ್ಯಗಳಿಗೆ ಸೂಚಿಸಿದರು ಸೋಂಕಿತರ ಕುರಿತ ಮಾಹಿತಿ ಸೇರಿದಂತೆ ಸ್ವಯಂ ರಕ್ಷಣೆಗಾಗಿ ಜನರು ಆರೋಗ್ಯ ಸೇತು ಆಪ್ ಬಳಸಲು ಹಾಗೂ ಕೋವಿಡ್ ಆಸ್ಪತ್ರೆಗಳು ಸೇರಿದಂತೆ ಇನ್ನಿತರ ಸೇವೆಗಳ ಮಾಹಿತಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ರಾಜ್ಯಗಳು ಕ್ರಮಕ್ಶೆಗೊಳ್ಳುವಂತೆ ಅವರು ಹೇಳಿದರು ಆರೋಗ್ಯ ಸಂಬಂಧಿ ಕಾರ್ಯಕ್ರಮಗಳ ಬಲವರ್ಧನೆಗಾಗಿ ಸಚಿವಾಲಯ ನೆರವಿನ ನಿಧಿ ಬಿಡುಗಡೆ ಮಾಡಿರುವುದಾಗಿ ಮಾಹಿತಿ ನೀಡಿದ ಸಚಿವರು ಗಡಿಗಳಲ್ಲಿ ರಾಜ್ಯಗಳ ಒಳಗೆ ಪ್ರವೇಶಿಸುವ ಎಲ್ಲರನ್ನೂ ತಪಾಸಣೆಗೆ ಒಳಪಡಿಸಬೇಕೆಂದು ತಿಳಿಸಿದರು

ಸೋಂಕಿತರನ್ನು ಆಸ್ವತ್ರೆಯಿಂದ ಬಿಡುಗಡೆಗೊಳಿಸುವ ನಿಯಮಗಳಲ್ಲಿ ಕೇಂದ್ರ ಸರಕಾರ ಹಲವು ಬದಲಾವಣೆಗಳನ್ನು ಮಾಡಿದೆ ಸಾಕಷ್ಟು ರೋಗ ನಿರೋಧಕ ಕೊರತೆ ಎದುರಿಸುತ್ತಿರುವ ತೀವ್ರ ಜ್ವರ ಕೆಮ್ಮು ಮತ್ತು ಶೀತಕ್ಕೆ ತುತ್ತಾಗಿರುವ ಸೋಂಕಿತರಿಗೆ ಮಾತ್ರ ಆಸ್ಪತ್ರೆಯಿಂದ ಬಿಡುಗಡೆ ಮಾಡುವ ವೇಳೆ ಕಡ್ಡಾಯವಾಗಿ ಕೊರೋನಾ ಪರೀಕ್ಷೆ ನಡೆಸಲಾಗುತ್ತದೆ ಆದರೆ ಕೊರೋನಾ ಸೋಂಕಿನಿಂದ ಸಾಮಾನ್ನ ಜ್ಯರ ಕಡಿಮೆ ಪ್ರಮಾಣದ ಲಕ್ಷಣಗಳನ್ನು ಹೊಂದಿರುವ ರೋಗಿಗಳನ್ನು ಡಿಸ್ಚಾರ್ಜ್ ವೇಳೆ ಪರೀಕ್ಷೆ ನಡೆಸುವ ಅಗತ್ಯವಿಲ್ಲ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿದವರು ಚಿಕಿತ್ಪೆಗೆ ಸ್ವಂದಿಸಿ ಗುಣಮುಖರಾಗಿದ್ದರೆ ಸಾಕು ಬಿದುಗಡೆಯ ವೇಳೆ ಅವರ ದೇಹದ ತಾಪಮಾನ ಪರೀಕ್ಷೆ ಮತ್ತು ಅಕ್ಷಿಜನ್ ಸ್ಯಾಚುರೇಶನ್ ತಪಾಸಣೆ ಮಾಡಿದರೆ ಸಾಕಾಗುತ್ತದೆ ಎಂದು ಸಚಿವಾಲಯ ಹೇಳಿದೆ